ಸಾಮಾಜಿಕ ಜಾಲತಾಣದ ದಿಗ್ಗಜ ಫೇಸ್ಬುಕ್ ತನ್ನ ತ್ರಿಪ್ಪೋಕರೆನ್ಲಿ ಲಿಬ್ರಾ ಬಿಡುಗಡೆ ಮಾಡಲು ಸಿದ್ದತೆ

ಕ್ರಿಕೆಟ್ ಮ್ಯಾಂಜೆಸ್ಸರ್ನಲ್ಲಿ ನಡೆದ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಆಫ್ರಾನಿಸ್ತಾನದ

ಒಂದು ದೇಶ ಒಂದು ಚುನಾವಣೆ ಕುರಿತು ಸರ್ವಪಕ್ಷ ಸಭೆಯನ್ನು ಪ್ರಧಾನಿ ಮೋದಿ ಕರೆದಿದ್ದಾರೆ ಸಂಸತ್ ಭವನದಲ್ಲಿ ಇಂದು ಸರ್ವ ಪಕ್ಷ ಸಭೆ ನಡೆಯಲಿದೆ

ಸಂಸತ್ ಕಲಾಪ ಫಲಪ್ರದವಾಗಿ ನಡೆಯುವ ಬಗ್ಗೆಯೂ ಹಾಗೂ ಜಿಲ್ಲೆ ಗ್ರಾಮಗಳ ಅಭಿವ್ಯದ್ದಿಯ ಬಗ್ಗೆಯೂ ಪ್ರಧಾನಮಂತ್ರಿ ಮೋದಿ ಪ್ರತಿಪಕ್ಷ ನಾಯಕರ ಜತೆ ಚರ್ಚಿಸಲಿದ್ಗಾರೆ ಸರ್ವಪಕ್ಷ ಸಭೆಗೆ ಶಿವಸೇನೆಯ ನಾಯಕ ಉದ್ಲವ್ ಠಾಕ್ರೆ ಪಶ್ಚಿಮ ಬಂಗಾಳ ಶಿಎಂ ಮಮತಾ ಬ್ನಾನರ್ಜಿ ಗ್ಬೆರಾಗುವ ಸಾಧ್ಯತೆ ಇದೆ ಈ ಕುರಿತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಷಿ ಅವರಿಗೆ ಪತ್ರ ಬರೆದಿರುವ ತ್ರಣ ಮೂಲ ಕಾಂಗ್ರೆಸ್ ಪಕ್ಷದ ನಾಯಕಿ ಒಂದು ದೇಶ ಒಂದು ಚುನಾವಣೆ ವಿಷಯದ ಕುರಿತು ಸಭೆ ಆಯೋಜಿಸುವ ಬಗ್ಗೆ ನಮಗೆ ಮಾಹಿತಿ ಬಂದ ವೇಳೆಗೆ ಸಮಯ ಕಡಿಮೆ ಇತ್ತು ಈ ಬಗ್ಗೆ ಸಲಹೆ ಪಡೆಯಲು ಕೇಂದ್ರ ಸರ್ಕಾರ ಶ್ಲೇತ ಪತ್ರ ಹೊರಡಿಸಲಿ ಎಂದು ಹೇಳಿದ್ದಾರೆ

ಬಿಜೆಪಿ ಸಂಸದ ಓಂ ಬಿರ್ಲಾ ಲೋಕಸಭೆಯ ಸ್ಲೀಕರ್ ಹುದ್ಲೆಗೆ ಎನ್ಡಿಎ ಅಭ್ಯರ್ಥಿಯಾಗಿದ್ದಾರೆ ಐರ್ಲಾ ಅವರು ರಾಜಸ್ಲಾನದ ಕೋಟ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಎರಡು ಬಾರಿ ಚುನಾಯಿತಗೊಂಡಿದ್ದಾರೆ ಸ್ವೀಕರ್ ಹುದ್ದೆಗೆ ತಮ್ನ ನಾಮಪತ್ರ ಸಲ್ಲಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅಮಿತ್ ಶಾ ಹಾಗೂ ನಿತಿನಲ್ ಗಡ್ಡರಿ ಓಂ ಬಿರ್ಲಾ ಅವರ ಹೆಸರನ್ನು ಸಭಾಧ್ಯಕ್ಷರ ಸ್ಥಾನಕ್ಷೆ ಪ್ರಸ್ತಾಪಿಸಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ತಿಳಿಸಿದ್ದಾರೆ ಬಿಜೆಡಿ ಶಿವಸೇನಾ ಅಕಾಲಿದಳ ಎಲ್ಜೆಪಿ ವೈಎಸ್ಆರ್ ಕಾಂಗ್ರೆಸ್ ಜೆಡಿಯು ಪಾಗೂ ಎಐಎಡಿಎಂಕೆ ಪಕ್ಷಗಳು ಪ್ರಸ್ತಾವನೆಗೆ ಸಹಿ ಹಾಕಿವೆ ಎಂದು ಸಚಿವ ಜೋಷಿ ಪ್ರಕಟಿಸಿದ್ದಾರೆ ಪ್ರಸ್ತಾವನೆಗೆ ಕಾಂಗ್ರೆಸ್ ಇನ್ನೂ ಸಹಿ ಹಾಕಿಲ್ಲ ಆದರೆ ಬಿರ್ಲಾ ಅವರ ಉಮೇದುವಾರಿಕೆಯನ್ನು ಕಾಂಗ್ರೆಸ್ ವಿರೋಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ

ರಾಜಸ್ವಾನ ಸಿಕ್ಕಿಂ ಪಂಜಾಬ್ ತಮಿಳುನಾಡು ತೆಲಂಗಾಣ ಓಡಿಶಾ ಮದುಚೇರಿ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ರಾಜ್ಗಳ ಸದಸ್ನರು ಪ್ರಮಾಣವಚನ ಸ್ನೀಕರಿಸಿದರು ಸೋನಿಯಾಗಾಂಧಿ ಮುಲಾಯಂ ಸಿಂಗ್ ಯಾದವ್ ಮೇನಕಾಗಾಂಧಿ ಟಿ ಆರ್ ಬಾಲು ಎ ರಾಜಾ ದಯಾನಿಧಿ ಮಾರನ್ ಕನಿಮೋಳಿ ಕಾರ್ತಿ ಚಿದಂಬರಂ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಜೆಸ್ಕೌರ್ ಮೀನಾ ಓಂ ಬಿರ್ಲಾ ಸನ್ನಿ ಡಿಯೋಲ್ ಮನೀಶ್ ತಿವಾರಿ ಪರಮಿತ್ಕೌರ್ ಹಾಗೂ ತಶಿತರೂರ್ ಅಸಾದುದ್ದೀನ್ ಓವೈಸಿ ಪ್ರಮಾಣವಚನ ಸ್ವೀಕರಿಸಿದ ಪ್ರಮುಖರಾಗಿದ್ದಾರೆ ರಾಯಬರೇಲಿ ಕ್ಷೇತ್ರವನ್ನು ಉಳಿಸಿಕೊಂಡಿರುವ ಯುಪಿಎ ಆಧ್ಯಕ್ಷೆ ಸೋನಿಯಾಗಾಂಧಿ ಹಿಂದಿಯಲ್ಲಿ ಪ್ರಮಾಣವಚನ ಸ್ತೀಕರಿಸಿದರು ಸೋನಿಯಾಗಾಂಧಿ ಪ್ರಮಾಣವಚನ ಸ್ವೀಕರಿಸುವಾಗ ಕಾಂಗ್ರೆಸ್ ಸದಸ್ನರು ಮೇಜುಕುಟ್ಟಿ ಸಂತಸ ವ್ಯಕ್ತಪಡಿಸಿದರು ಬಿಜೆಪಿ ಸದಸ್ಟರೂ ಸಹ ಸೋನಿಯಾಗಾಂಧಿ ಅವರನ್ನು ಅಭಿನಂದಿಸಿದರು ಮೆದುಳು ಉರಿಯೂತದಿಂದ ಉಂಟಾಗಿರುವ ಪರಿಸ್ಲಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಆರೋಗ್ಲ ಸಚಿವಾಲಯ ಈ ನಿಟ್ಟಿನಲ್ಲಿ ಕೆಲವು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳಲು ಉನ್ನತ ಮಟ್ಟದ ತಜ್ಞರ ತಂಡವನ್ನು ರಚಿಸಲು ಮುಂದಾಗಿದೆ ರಾಷ್ಷೀಯ ಕಾಯಿಲೆ ನಿಯಂತ್ರಣ ಕೇಂದ್ರ ಏಮ್ಸ್ ಭಾರತೀಯ ವೈದ್ಯಕೀಯ ಸಂಶೋಧನಾ ಕೇಂದ್ರ ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಮಾಣ ಸಚಿವಾಲಯದ ಪ್ರತಿನಿಧಿಗಳು ಈ ತಂಡದಲ್ಲಿ ಇದ್ದಾರೆ ನವದೆಹಲಿಯಲ್ಲಿ ನಡೆದ ಸಭೆಯ ನಂತರ ಕೇಂದ್ರ ಆರೋಗ್ಯ ಸಚಿವ ಡಾ

ಈ ಸಮಿತಿಯು ಪ್ರಮುಖವಾಗಿ ಮೆದುಳು ಉರಿಯೂತಕ್ಕೆ ಕಾರಣ ಹಾಗೂ ಅದನ್ನು ನಿಯಂತ್ರಿಸುವ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲಿದೆ

ಬಿಹಾರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದು ಕೇಂದ್ರ ಸರಕಾರ ಎಲ್ಲ ರೀತಿಯ ನೆರವು ನೀಡಲು ಸಿಧ್ಲವಾಗಿದೆ ಅತಿ ಹೆಚ್ಚು ಬಾಧಿತ ಪ್ರದೇಶಗಳಾದ ಮುಜಾಫರ್ಮರ್ ಪಾಗೂ ಇತರೆ ಜಿಲ್ಲೆಗಳಲ್ಲಿ ತಜ್ಜರ ತಂಡ ನಿಯೋಜಿಸಲಾಗಿದ್ದು ನಿರಂತರವಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಆರೋಗ್ಣ ಸಚಿವ ಡಾ ಹರ್ಷವರ್ಧನ್ ಮಾಹಿತಿ ನೀಡಿದರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇಂದು ಮುಜಾಫರ್ಮರ್ಗೆ ಭೇಟಿ ನೀಡಿ ಮೆದುಳು ಉರಿಯೂತದಿಂದ ಉಂಟಾಗಿರುವ ಪರಿಸ್ಲಿತಿಯನ್ನು ಪರಾಮರ್ತೆ ನಡೆಸಿದರು

ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆಸ್ತ್ರೆಯ ವಿವಿಧ ವಾರ್ಡ್ಗಳಿಗೆ ಹಾಗೂ ಶ್ರೀ ಕೃಷ್ಣಾ ಮಡಿಕಲ್ ಕಾಲೇಜು ಹಾಗೂ ಆಸ್ತ್ರೆಯ ಮಕ್ಕಳ ತೀವ್ರ ಚಿಕಿತ್ಸಾ ಘಟಕಕ್ಕೆ ಭೇಟಿ ನೀಡಿ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ನೀಡಲಾಗುತ್ತಿರುವ ಚಿಕಿತ್ಸೆಯನ್ನು ಪರಿಶೀಲಿಸಿದರು ಅಲ್ಲದೆ ವೈದ್ಯರು ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ಉತ್ತಮ ಚಿಕಿತ್ಸೆ ಪಾಗೂ ಅಗತ್ಯದ ಕ್ರಮ ಕೈಗೊಳ್ಳಲು ಸೂಜನೆ ನೀಡಿದರು ಉಪಮುಖ್ಯಮಂತ್ರಿ ಸುಶೀಲ್ಕುಮಾರ್ ಮೋದಿ ಅವರೂ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಎಲ್ಲಾ ಐವರು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಒಬ್ಬ ಆರೋಪಿಯನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ

ರೈಲ್ವೆ ಮಂಡಳಿಯ ಎಲ್ಲ ಮಹತ್ವಾಕಾಂಕ್ಷಿ ಯೋಜನೆಗಳು ಅನುಷ್ಠಾನಕ್ಕೆ ಬರಲು ಎಲ್ಲ ವಿಭಾಗೀಯ ರೈಲ್ವೆ ಇಲಾಖೆ ಅಧಿಕಾರಿಗಳು ಸಂಘಟಿತರಾಗಿ ಕಾರ್ಯ ನಿರ್ವಹಿಸಬೇಕು ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಸೂಚನೆ ನೀಡಿದ್ದಾರೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅಧ್ವಕ್ಷತೆಯಲ್ಲಿ ವಿಭಾಗೀಯ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿಗಳು ಮೊಡಕ್ಷನ್ ಯೂನಿಟ್ಗಳು ಹಾಗೂ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರ ಜತೆ ಸಭೆ ನಡೆಯಿತು ರೈಲ್ವೆ ಇಲಾಖೆಯ ಅಭಿವೃದ್ಧಿಗೆ ಕೆಲವು ದೂರದೃಷ್ಟಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಇದನ್ನು ಯಶಸ್ವಿಗೊಳಿಸಬೇಕಾದರೆ ಎಲ್ಲರೂ ಸಂಘಟಿತರಾಗಿ ಕಾರ್ಯ ನಿರ್ವಹಿಸಬೇಕು ಎಂದು ಪಿಯೂಷ್ ಗೋಯಲ್ ಕರೆನೀಡಿದರು ನಂತರ ಸಭೆಯಲ್ಲಿ ಮಾತನಾಡಿದ ರೈಲ್ಲೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ದೇಶದ ಪ್ರತಿಯೊಬ್ಬ ಬಡವನಿಗೂ ಸೇವೆ ತಲುಪಬೇಕು ಸ್ವಜ್ಞತೆ ಭದ್ರತೆ ಹಾಗೂ ಉತ್ತಮ ಗುಣಮಟ್ಟದ ಸೇವೆ ನೀಡಲು ಆದ್ಯತೆ ನೀಡಬೇಕು ಎಂದು ಸೂಚನೆ ನೀಡಿದರು ಜಮ್ಮ ಮತ್ತು ಕಾಶ್ಮೀರದ ಜಮ್ಮ ವಲಯದಲ್ಲಿ ಯೋಗ ತುಂಬಾ ಜನಪ್ರಿಯವಾಗಿದೆ ಎಲ್ಲ ವಯೋಮಾನದವರು ಪಾಗೂ ಯುವಜನತೆ ಯೋಗವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ

ಜಮ್ಮವಿನ ಕೆ

ಇಂಗ್ಲೆಂಡ್ ಪರವಾಗಿ ಜೋಫ್ರಾ ಆರ್ಚರ್ ಹಾಗೂ ಆದಿಲ್ ರತೀದ್ ತಲಾ ಮೂರು ಗಳಿಸಿದರು

ಭಾರತ ತನ್ನ ಮುಂದಿನ ಪಂದ್ಯದಲ್ಲಿ ಆಫ್ಲಾನಿಸ್ತಾನ ವಿರುದ್ಧ ಸೆಣಸಲಿದೆ